ಭಾರತ ಜಪಾನ್ ನಡುವಣ ವಿಶೇಷ ಕಾರ್ಯವ್ಯೂಪ ಮತ್ತು ಜಾಗತಿಕ ಪಾಲುದಾರಿಕೆಯ ಚೌಕಟ್ಟಿನಡಿ ಉಭಯ ನಾಯಕರು ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ಹಾಗೂ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳ ಕುರಿತಂತೆಯೂ ವ್ಯಾಪಕ ಚರ್ಚೆ ನಡೆಸಲಿದ್ದಾರೆ ಯಾಮನಾತಿಯಲ್ಲಿ ರೋಬಾಟಿಕ್ಸ್ ಮತ್ತು ಆಟೋನೇಷನ್ ಸಂಸ್ಟೆ ಫಾನುಕ್ಗೆ ಭೇಟಿ ನೀಡಲಿರುವ ಪ್ರಧಾನಮಂತ್ರಿಗಳು ಅಲ್ಲಿನ ವಾಣಿಜ್ಯ ಕ್ಷೇತ್ರದ ಮುಖಂಡರೊಂದಿಗೆ ಸಭೆ ನಡೆಸಲಿದ್ದಾರೆ

ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳು ಆರೋಗ್ಯ ರಕ್ಷಣೆ ಡಿಜಿಟಲ್ ತಂತ್ರಜ್ಞಾನ ಕೃಷಿ ಮತ್ತು ಆಹಾರ ಸಂಸ್ಕರಣೆ ವಿಕೋಪ ನಿರ್ವಹಣಾ ಮೂಲ ಸೌಕರ್ಯಗಳಂತಹ ಹೊಸ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವಲ್ಲಿ ಜಪಾನೀ ನಾಯಕರೊಂದಿಗೆ ತಮ್ನ ಮಾತುಕತೆಗಳು ನೆರವಾಗಲಿವೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಮಿಷನ್ನ ಮೊದಲ ಕಾರ್ಯದರ್ಶಿ ಪೌಲೋಮಿ ತ್ರಿಪಾಠಿ ಮಾತನಾಡಿ ಶಾಂತಿ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರ ಹಾಗೂ ಅವಕಾಶಗಳನ್ನು ಬಹುಮಟ್ಲಗೆ ನಿರ್ಲಕ್ಷಿಸಲಾಗಿದೆ ಎಂದಿದ್ದಾರೆ

ಸಶಸ್ತ ಫರ್ಷಣೆಗಳ ವೇಳೆ ಸಂಬಂಧಪಡದವರು ಹಾಗೂ ಭಯೋತ್ಪಾದಕ ಸಂಘಟನೆಗಳು ಲೈಂಗಿಕ ಹಿಂಸಾಚಾರ ಅಪಹರಣ ಮತ್ತು ಮಾನವ ಕಳ್ಳಸಾಗಣೆಯನ್ನು ಮುಂದುವರೆಸಿರುವ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದರು ಮಹಿಳೆ ಶಾಂತಿ ಮತ್ತು ಭದ್ರತೆಯನ್ನು ಸಮಗ್ರಗೊಳಿಸುವುದರಿಂದ ದೊರೆಯುವ ಸಂಪೂರ್ಣ ಸಾಮರ್ಥ್ಲವನ್ನು ಅರ್ಥಮಾಡಿಕೊಳ್ಲಲು ಸಮಿತಿ ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕೆಂದು ಅವರು ಒತ್ತಿ ಹೇಳದರು ಈ ದಿಶೆಯಲ್ಲಿ ಜಾಗತಿಕ ಸಹಕಾರದ ಅಗತ್ಯವನ್ನು ಪ್ರಸ್ತಾಪಿಸಿದ ಅವರು ಈ ಸವಾಲುಗಳನ್ನು ಏಕಾಂಗಿಯಾಗಿ ಪರಿಣಾಮಕಾರಿ ರೀತಿಯಲ್ಲಿ ಎದುರಿಸುವಂತಹ ಸ್ವಿತಿಯಲ್ಲಿ ಯಾವ ದೇಶವೂ ಇಲ್ಲ ಎಂದು ಅವರು ಹೇಳಿದರು

ಕೇಂದ್ರಿಯ ಕ್ಲೆಗಾರಿಕಾ ಭದ್ರತಾಪಡೆ ಸಿಐಎಸ್ಎಫ್ನ ಸಿಬ್ಲಂದಿಯೊಬ್ಲರು ಹುತಾತ್ತರಾಗಿದ್ಲಾರೆ ಶ್ರೀನಗರ ಹೊರವಲಯದ ವಾಗೂರಾ ನೌಗಾಂವ್ನ ವಿದ್ಯುತ್ ಜಾಲ ಕೇಂದ್ರದ ಭದ್ರತಾ ಕಾಣೆ ಮೇಲೆ ಅಪರಿಚಿತ ಭಯೋತ್ಪಾದಕರು ದಾಳಿ ನಡೆಸಿದಾಗ ಸಿಐಎಸ್ಎಫ್ನ ಒಬ್ಲ ಸಹಾಯಕ ಸಬ್ಇನ್ಪೆಕ್ಷರ್ ತೀವ್ರವಾಗಿ ಗಾಯಗೊಂಡು ನಂತರ ಆಸ್ತತೆಯಲ್ಲಿ ಮ್ಬತಪಟ್ಟರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೃತ ಸಿಬ್ಲಂದಿಯನ್ನು ಎಎಸ್ಐ ರಾಜೇಂದ್ರ ಪ್ರಸಾದ್ ಎಂದು ಗುರುತಿಸಲಾಗಿದೆ ಯಾವುದೇ ಭಯೋತ್ವಾದಕ ಸಂಘಟನೆ ಇದುವರೆಗೆ ಈ ದಾಳಿಗೆ ಹೊಣೆ ಹೊತ್ತಿಲ್ಲ

ಈ ಕ್ಷೇತ್ರಗಳಲ್ಲಿ ನೇರ ಸ್ಪರ್ಧಿಗಳಗೆ ವೇದಿಕೆ ಅಣಿಯಾಗಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಆಕಾಶವಾಣಿಯ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಚಿಂತನೆಗಳನ್ನು ಪಂಚಿಕೊಳ್ಳಲಿದ್ದಾರೆ

ಈಶಾನ್ವಭಾಗದ ಸಾಮರ್ಥ್ಯ ಹಾಗೂ ಸ್ಹಳೀಯ ಕಲೆ ಕರಕುಶಲ ಕೈಮಗ್ಗ ಪ್ರವಾಸೋದ್ಯಮ ಆಹಾರ ಮತ್ತು ಸಂಸ್ಕತಿಯನ್ನು ಉತ್ಸವದಲ್ಲಿ ಪ್ರದರ್ತಿಸಲಾಗುವುದು

ದೇತದಲ್ಲಿ ಕೃಷಿಕರ ವರಮಾನವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಕೃಷಿಗೆ ಸಂಬಂಧಿಸಿದ ನೀತಿ ಕುರಿತು ರಾಷ್ಷಪತಿ ರಾಮನಾಥ್ ಕೋವಿಂದ್ ರಚಿಸಿದ್ದ ರಾಜ್ಯಪಾಲರ ಸಮಿತಿ ನಿನ್ನೆ ವರದಿ ಸಲ್ಲಿಸಿದೆ

ತ್ರೀಲಂಕಾದಲ್ಲಿ ನಡೆದಿರುವ ಕ್ಷಿಪ್ರ ಬೆಳವಣಿಗೆಯಲ್ಲಿ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಅವರು ರನಿಲ್ ವಿಕ್ರಮಸಿಂಫೆ ಅವರನ್ನು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿ ಮಾಜಿ ಅಧ್ಯಕ್ಷ ಮಹಿಂದ ರಾಜಪಕ್ಷ ಅವರನ್ನು ನೂತನ ಪ್ರಧಾನಮಂತ್ರಿಯಾಗಿ ನೇಮಿಸಿದ್ದಾರೆ ವಿಕ್ರಮಸಿಂಘೆ ನೇತೃತ್ವದ ಸಮಿಶ್ರ ಸರ್ಕಾರದಿಂದ ಅಧ್ಯಕ್ಷರ ಪಕ್ಷವನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದ ನಂತರ ನಿನ್ನೆ ಸಂಜೆ ಈ ದಿಢೀರ್ ರಾಜಕೀಯ ವಿದ್ಯಮಾನಗಳು ಘಟಿಸಿವೆ ಆದರೆ ಲಂಕಾ ಸಂಸತ್ನಲ್ಲಿ ತಮಗೆ ಈಗಲೂ ಬಹುಮತವಿದ್ಲು ತಾವೇ ಈಗಲೂ ಪ್ರಧಾನಮಂತ್ರಿಯಾಗಿರುವುದಾಗಿ ವಿಕ್ರಮಸಿಂಫೆ ಹೇಳಕೊಂಡಿದ್ದಾರೆ ತೀಪ್ರದಲ್ಲೆ ಸಂಸತ್ತಿನ ಅಧಿವೇಶನ ಕರೆಯಬೇಕು ಎಂದು ಒತ್ತಾಯಿಸಿರುವ ಅವರು ಸಭಾಧ್ಯಕ್ಷರು ಈ ಬಗ್ಗೆ ಇಂದೇ ತೀರ್ಮಾನ ಕ್ಟೆಗೊಳ್ಳಬೇಕು ಎಂದಿದ್ದಾರೆ

ಭಾರತ ತಂಡ ರೌಂಡ್ರಾಬಿನ್ ಪಂತದಲ್ಲಿ ಅಜೇಯವಾಗಿ ಉಳಿದಿರುವ ಏಕೈಕ ತಂಡವಾಗಿದ್ದು ಮಲೇಷಿಯಾ ವಿರುದ್ದದ ಪಂದ್ಯ ಮಾತ್ರ ಗೋಲುರಹಿತ ಡ್ರಾ ಆಗಿತ್ತು ಇಂದು ನಡೆಯುವ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಮಲೇಷಿಯಾ ಮತ್ತು ಪಾಕಿಸ್ತಾನ ಸೆಣಸಲಿದೆ

ಫೈನಲ್ ಪಂದ್ಯ ನಾಳೆ ನಡೆಯಲಿದೆ

ಪ್ಕಾರಿಸ್ನಲ್ಲಿ ನಡೆದಿರುವ ಫ್ರೆಂಚ್ ಓಪನ್ ಬ್ಕಾಡ್ಮಿಂಟನ್ ಪಂದ್ಕಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಕಗಳಲ್ಲಿ ಭಾರತದ ಸೈನಾ ನೆಹ್ವಾಲ್ ಪಿ